ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರ ಅಧ್ಯಕ್ಷತೆಯ ಆಯೋಗದ ಮೂರ್ಣ ಪೀಠವು ಇಂದು ಸಿಲಿಗುರಿಯಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಲಪನ್ ಬಂಡೋಪಾಧ್ನಾಯ ಮತ್ತು ಡಿಜಿಪಿ ನೀರಜ್ ನಯನ್ ಅವರೊಂದಿಗೆ ಕಾನೂನು ಮತ್ತು ಸುವ್ದವಸ್ವೆ ನಿರ್ವಹಣೆಯ ಪರಾಮರ್ತೆ ಸಭೆ ನಡೆಸಿತು ಮತಗಟ್ಟೆಗಳಲ್ಲಿ ನಡೆಸಲಾಗುತ್ತಿರುವ ವ್ಯವಸ್ಥೆಗಳನ್ನು ವೆಬ್ಕಾಸ್ಸಿಂಗ್ ಮೂಲಕ ಖಚಿತಪಡಿಸುವಂತೆ ಆಯೋಗವು ರಾಜ್ಯ ಸರ್ಕಾರಕ್ತೆ ನಿರ್ದೇಶನ ನೀಡಿತು ಪಶ್ಲಿಮ ಬಂಗಾಳ ರಾಜ್ಯಾದ್ಯಂತ ಮುಕ್ತ ಮತ್ತು ನ್ನಾಯಸಮ್ಮತ ಚುನಾವಣೆ ನಡೆಸಲು ಮೂರಕವಾಗಿ ಕೇಂದ್ರೀಯ ಪಡೆಗಳನ್ನು ನಿಯೋಜಿಸಬೇಕು ಎಂದು ಸೂಚಿಸಿದ ಆಯೋಗ ಕೆಲವು ಜಿಲ್ಲೆಗಳಲ್ಲಿ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳುವ ಕ್ರಮದ ಕುರಿತು ಅತ್ಯಪ್ತಿ ಹೊರಹಾಕಿತು

ಅಲ್ಲದೆ ಆಯೋಗದ ಅಧಿಕಾರಿಗಳು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಮೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ವರ್ಚುವಲ್ ಸಭೆ ನಡೆಸುತ್ತಿದ್ದಾರೆ ಆಯೋಗ ನೇಮಿಸಿರುವ ನಾಲ್ವರು ವಿಶೇಷ ವೀಕ್ಷಕರು ಈ ಸಭೆಗಳಲ್ಲಿ ಪಾಲೊಗಳ್ಳುತ್ತಿದ್ದಾರೆ ಮತಗಟ್ಟೆಗಳಲ್ಲಿ ಸಾಮಾಜಿಕ ಅಂತರ ಕಾಪಾಡುವುದು ಕಡ್ಡಾಯ ಮಾಸ್ಕ ಧರಿಸುವುದು ಮತ್ತು ಸ್ಥಾನಿಟೈಸರ್ ಬಳಕೆಯನ್ನು ಖಾತ್ರಿಪಡಿಸುವಂತೆ ಆಯೋಗ ಸೂಚನೆ ನೀಡಿದೆ ಜೊತೆಗೆ ಮತಗಟ್ಟೆಗಳಲ್ಲಿ ಥರ್ಮಲ್ ಸ್ಟಾನಿಂಗ್ಗೆ ಸೂಚನೆ ನೀಡಿದೆ ಈ ಮಧ್ಯೆ ಹೊರರಾಷ್ಟಗಳಲ್ಲಿರುವ ಮತದಾರರಿಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅಂಚೆ ಮತದಾನದ ಸೌಲಭ್ಯ ಒದಗಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಲೋಕಸಭೆಯಲ್ಲಿಂದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರು ಲಿಖಿತ ಉತ್ತರದಲ್ಲಿ ಸ್ಪಷ್ಟಪಡಿಸಿದರು

ಪಂಜಾಬ್ ಛತ್ತೀಸ್ಗಢ ಮತ್ತು ಗುಜರಾತ್ನಲ್ಲಿ ದಿನೇದಿನೆ ಕೋವಿಡ್ ಹೊಸ ಪ್ರಕರಣಗಳ ಸಂಖ್ಯೆ ಏರಿಕೆ ಕಾಣುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ

ಸಾರ್ವಜನಿಕ ಸ್ವಳಗಳಲ್ಲಿ ಜನರು ಗುಂಪಾಗಿ ಸೇರುವುದನ್ನು ತಡೆಯುವುದರಿಂದ ಸೋಂಕು ಪರಡುವಿಕೆಯ ಸರಪಳಿ ತಡೆಯಲು ಪ್ರಮುಖ ಕ್ರಮವಾಗಲಿದೆ ಇದರಿಂದ ಹೊಸ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುವುದನ್ನು ನಿಯಂತ್ರಿಸಬಹುದು ಎಂದು ಅವರು ಸೂಚಿಸಿದ್ದಾರೆ

ಪಣಕಾಸು ಸಚಿವರೂ ಆದ ಮುಖ್ಯಮಂತ್ರಿ ಬಿ

ಗದ್ದಲ ಗಲಾಟೆ ನಡುವೆಯೇ ಬಜೆಟ್ ಹಾಗೂ ರಾಜ್ಯ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ತಿದ್ದುಪಡಿ ವಿಧೇಯಕ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕ ಪೂರಕ ಅಂದಾಜುಗಳ ಮೂರನೆ ಅಂತಿಮ ಬೇಡಿಕೆ ಪ್ರಸ್ತಾವನೆಗಳ ವಿಧೇಯಕ ಕರ್ನಾಟಕ ಸೊಸೈಟಿ ನೋಂದಣಿಗಳ ತಿದ್ದುಪಡಿ ವಿಧೇಯಕ ಮಂಡನೆಯಾಗಿ ಅನುಮೋದನೆ ನೀಡಲಾಯಿತು ಉಭಯ ಸದನಗಳ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಕರ್ನಾಟಕ ಹೈಕೋರ್ಟ್ ಹೆಚ್ಚುವರಿ ನ್ಯಾಯಾಧೀಶರಾಗಿ ರಾಜೇಂದ್ರ ಬಾದಮೀಕರ್ ಮತ್ತು ಸುಶ್ರಿ ಖಾಜಿ ಜಯಬುನ್ನಿಸಾ ಮೊಯಿದ್ದೀನ್ ಅವರನ್ನು ಎರಡು ವರ್ಷಗಳ ಅವಧಿಗೆ ನೇಮಕ ಮಾಡಿದ್ದಾರೆ ಕಾನೂನು ಮತ್ತು ನ್ಯಾಯಖಾತೆ ಸಚಿವಾಲಯ ಈ ನೇಮಕದ ಅಧಿಸೂಚನೆ ಹೊರಡಿಸಿದೆ

ಪ್ರಸ್ತುತ ಅವರು ಬೆಂಗಳೂರಿನಲ್ಲಿ ಹೈಕೋರ್ಟ್ ರಿಜಿಸ್ಟಾರ್ ಜನರಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ

ಪ್ರಸ್ತುತ ಅವರು ಕರ್ನಾಟಕ ಪ್ಲೆಕೋರ್ಟ್ನ ವಿಜಿಲೆನ್ಸ್ ರಿಜಿಸ್ಟಾರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಂದಿನ ಮುಖ್ಯ ನ್ನಾಯಮೂರ್ತಿ ಹುದ್ಲೆಗೆ ಅತ್ಯಂತ ಹಿರಿಯ ನ್ನಾಯಮೂರ್ತಿ ಎನ್

ರಾಮಣ್ಣ ಅವರನ್ನು ನೇಮಕ ಮಾಡಬಹುದು ಎಂದು ಪಾಲಿ ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ಡೆ ಅವರು ಕೇಂದ್ರ ಸರ್ಕಾರಕ್ಷೆ ಶಿಫಾರಸು ಮಾಡಿದ್ದಾರೆ

ಜಮ್ನು ಕಾಶ್ಮೀರದ ಜಬರ್ವಾನ್ ಶಿಖರದಲ್ಲಿರುವ ಟುಲಿಪ್ ಹೂವಿನ ಉದ್ಲಾನ ನಾಳೆ ಸಾರ್ವಜನಿಕ ವೀಕ್ಷಣೆಗೆ ತೆರೆಯಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕುರಿತು ಟ್ವೀಟ್ ಮಾಡಿದ್ದು ಜಮ್ನು ಕಾಶ್ನೀರಕ್ಕೆ ನಾಳೆ ವಿಶೇಷ ದಿನವಾಗಲಿದೆ

ದೇಶದ ಜನತೆ ಈ ಸದವಕಾಶವನ್ನು ಬಳಸಿಕೊಂಡು ಪ್ರತಿಯೊಬ್ಬರು ಟುಲಿಪ್ ಮಷ್ಪೋದ್ಯಾನಕ್ಕೆ ಭೇಟಿ ನೀಡಬೇಕು ಎಂದು ತಿಳಿಸಿದ್ದಾರೆ ಟುಲಿಪ್ ಮಷ್ಪೋದ್ಡಾನ ವೀಕ್ಷಣೆಯ ಜೊತೆಗೆ ಜಮ್ಮು ಕಾಶ್ವೀರ ಜನತೆ ನೀಡುವ ವಿಶೇಷ ಆತಿಥ್ಚವನ್ನು ಅನುಭವಿಸಲು ಇದು ಸಕಾಲ ಎಂದು ಅವರು ತಿಳಿಸಿದ್ದಾರೆ

ದೆಹಲಿಯ ಸಫ್ಪರ್ಜಂಗ್ ಆಸ್ಪತ್ರೆಯ ವೈದ್ಯ ಡಾ ಅನುಪ್ ಕುಮಾರ್ ಅವರು ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಟ್ವಿಟರ್ ಹ್ಯಾಂಡಲ್ ಅಟ್ ಏರ್ನ್ಯೂಸ್ ಅಲರ್ಟ್ಸ್ ಬೈ ಹ್ಯಾಶ್ಟ್ಯಾಗ್ ಆಸ್ಕ್ ಏರ್ ನಲ್ಲೂ ಪ್ರಶ್ನೆಗಳನ್ನು ಮೋಸ್ಟ್ ಮಾಡಬಹುದು

ಈ ಕಾರ್ಯಕ್ರಮವು ನ್ಯೂಸ್ ಆನ್ ಏರ್ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ ನ್ಯೂಸ್ ಆನ್ ಏರ್ ಅಫೀಶಿಯಲ್ ನಲ್ಲೂ ಲಭ್ಯವಾಗಲಿದೆ

ಪಂಗೇರಿಯ ಇಸ್ವಾನ್ ಪೆನಿ ಅವರು ಬೆಳ್ಳಿ ಪದಕ ಗೆದ್ದರೆ ಡೆನ್ಮಾರ್ಕ್ನ ಸ್ವೆಫೆನ್ ಒನ್ಲೆನ್ ಕಂಚಿನ ಪದಕ ಗೆದ್ದಿದ್ದಾರೆ